ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಮತದಾರರಾಗಿ ನೊಂದಣಿ ಮಾಡಿಕೊಳ್ಳುವಂತೆ ಯುವಜನತೆಗೆ ಪ್ರಧಾನಮಂತ್ರಿ ಕರೆ ದೇಶದ ಜವಾಬ್ಲಾರಿಗಳನ್ನು ಹೊರುವಂತೆಯೂ ಆಕಾಶವಾಣಿಯ ತಮ್ಮ ಮನದ ಮಾತು ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಕರೆ

ವೈಯಕ್ತಿಕ ಕನಸುಗಳು ಮತ್ತು ರಾಷ್ಲದ ಕನಸುಗಳನ್ನು ಬೆರೆಸುವ ಕಾಲ ಸನ್ನಿಹಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಮತದಾರರು ತಮ್ಮ ಹಕ್ಕುಗಳನ್ನು ಚಲಾಯಿಸುವ ಜವಾಬ್ದಾರಿಯ ಪ್ರಾಮುಖ್ಯತೆಯ ಬಗ್ಗೆ ಅರಿತುಕೊಳ್ಳಬೇಕು ಎಂದು ಕರೆ ನೀಡಿದರು ಚುನಾವಣಾ ಆಯೋಗ ನ್ನಾಯ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ದೇಶದ ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮತದಾರರ ಪಟ್ಟಯಲ್ಲಿ ಹೆಸರು ನೋಂದಾಯಿಸಿ ಯಾರೂ ಕೂಡ ಮತದಾನದ ಹಕ್ಕು ಚಲಾಯಿಸುವುದರಿಂದ ಹೊರಗುಳಿಯಬಾರದು ಎಂದು ಹೇಳಿದರು ಜನರಲ್ಲಿ ಸಂಪರ್ಕ ಸಾಧಿಸಲು ರೇಡಿಯೋ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಬಣ್ಣಿಸಿದ ಅವರು ನೇತಾಜಿ ಸುಭಾಷ್ಚಂದ್ರ ಬೋಸ್ ಅವರು ರೇಡಿಯೋ ಮಾಧ್ಯಮದೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದ್ದರು ಮಾತ್ರವಲ್ಲ ದೇಶದ ಜನರೊಂದಿಗೆ ಸಂವಹನ ನಡೆಸಲು ರೇಡಿಯೋವನ್ನು ಬಳಸುತ್ತಿದ್ದರು ಎಂದು ಸ್ಕರಿಸಿದರು

ಶಿವಕುಮಾರ ಸ್ಲಾಮೀಜೆ ಅವರಿಗೆ ಶ್ವದ್ದಾಂಜಲಿ ಸಲ್ಲಿಸಿದರು ಶಿವಕುಮಾರ ಶ್ರೀ ಅವರು ತಮ್ನ ಸಂಪೂರ್ಣ ಜೀವನವನ್ನು ಸಮಾಜ ಸೇವೆಗೆ ಸಮರ್ಪಿಸಿದ್ದರು ಸಾವಿರಾರು ಜನರ ಸಾಮಾಜಿಕ ಶೈಕ್ಷಣಿಕ ಮತ್ತು ಅರ್ಥಿಕ ಅಭಿವೃದ್ದಿಗಾಗಿ ಕೆಲಸ ಮಾಡಿದರು ಜನತೆಗೆ ಅನ್ನ

ಅದೆಷ್ಲೋ ಬಾರಿ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದ ಪಡೆಯುವ ಸೌಭಾಗ್ಯ ತಮಗೆ ದೊರೆತಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಬೇಲೋ ಇಂಡಿಯಾ ಬಗ್ಗೆ ಮಾತನಾಡಿದ ಅವರು ಖೇಲೋ ಇಂಡಿಯಾದಲ್ಲಿ ನಮ್ಮ ಹಲವು ಯುವಕ ಯುವತಿಯರು ಅತ್ನುತ್ತಮ ಸಾಧನೆ ಮಾಡಿದ್ಗಾರೆ

ಪರೀಕ್ಷಾ ಪೆ ಚರ್ಚಾ ಕಾರ್ಯಕ್ರಮದಲ್ಲಿ ಮಂಗಳವಾರ ದೇಶದ ವಿವಿಧ ಭಾಗಗಳ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುವುದಾಗಿ ತಿಳಿಸಿದ ಪ್ರಧಾನಮಂತ್ರಿ ಒತ್ತಡರಹಿತ ಪರೀಕ್ಷೆ ಸೇರಿದಂತೆ ಪರೀಕ್ಷೆ ಬಗೆಗಿನ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು

ಇದೇ ವೇಳೆ ಪ್ರಧಾನಿಯವರು ಮಧುರೈ ರಾಜಾಜಿ ವೈದ್ಯಕೀಯ ಕಾಲೇಜು ಹಾಗೂ ತಂಜಾವೂರ್ ಮತ್ತು ತಿರುನೆಲ್ವೇಲಿಯಲ್ಲಿರುವ ವೈದ್ಯಕೀಯ ಕಾಲೇಜುಗಳಲ್ಲಿ ಸೂಪರ್ ಸ್ವೆಷಾಲಿಟಿ ವಿಭಾಗಗಳನ್ನು ವಿಡಿಯೋ ಕಾಸ್ವೆರೆನ್ಸ್ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನರೇಂದ್ರಮೋದಿ ಅವರು ದೇಶದ ಉದ್ಲಗಲಕ್ಕೂ ಏಮ್ಸ್ ಗುಣಮಟ್ಲದ ಆರೋಗ್ನ ರಕ್ಷಣೆ ಒದಗಿಸುತ್ತಿದೆ ಪ್ರತಿಯೊಬ್ಲರು ಆರೋಗ್ಲವಾಗಿರುವಂತೆ ಆರೋಗ್ಲ ರಕ್ಷಣೆ ಕ್ಷೆಗೆಟುಕುವಂತಾಗಲು ಎನ್ಡಿಎ ಸರ್ಕಾರ ಆರೋಗ್ಲ ವಲಯಕ್ಕೆ ಹೆಚ್ಚಿನ ಆದ್ಲತೆ ನೀಡುತ್ತಿದೆ ಆರೋಗ್ಲ ರಕ್ಷಣೆಯಲ್ಲಿ ಆಯುಷ್ಕಾನ್ ಭಾರತ್ ಪ್ರಮುಖ ಹೆಜ್ಜೆಯಾಗಿದ್ದು ಇಂದ್ರಧನುಷ್ ಮಿಷನ್ ಸಪ ತಡೆಗಟ್ಟಬಹುದಾದ ಆರೋಗ್ಯ ರಕ್ಷಣೆಯಲ್ಲಿ ಯಶಸ್ವಿನತ್ತ ಸಾಗಿದೆ

ಕೆಲವರು ಈ ಬಗ್ಗೆ ಅನುಮಾನ ಹಾಗೂ ಅಪನಂಬಿಕೆ ಹಬ್ಬಿಸುತ್ತಿದ್ದಾರೆ ಈ ಬಗ್ಗೆ ಜನರು ಜಾಗೃತರಾಗಿಬೇಕು ಎಂದು ಹೇಳದರು ಪ್ರತಿಪಕ್ಸಗಳ ಉದ್ದೇಶಿತ ಮಹಾಮ್ನೆತ್ರಿಕೂಟ ಕುರಿತು ಪ್ರಸ್ತಾಪಿಸಿದ ನರೇಂದ್ರ ಮೋದಿ ಅವರು ಭ್ರಷ್ಲಾಚಾರ ಮತ್ತು ಸ್ನಜನ ಪಕ್ಷಪಾತಗಳಿಂದ ದೇಶವನ್ನು ಮುಕ್ತಮಾಡಲು ಸರ್ಕಾರ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು ತಮಿಳುನಾಡು ರಾಜ್ಯಪಾಲ ಬನ್ನಾರಿ ಲಾಲ್ ಪುರೋಹಿತ್ ಮುಖ್ಯಮಂತ್ರಿ ಈ

ಬಳಿಕ ಕೇರಳದ ಕೊಟ್ಟಿಯಲ್ಲಿ ಪ್ರಧಾನಮಂತ್ರಿ ಭಾರತ್ ಪೆಟ್ರೋಲಿಯಂ ನಿಗಮ ನಿಯಮಿತದ ಸಂಯೋಜಿತ ಶುದ್ದೀಕರಣ ವಿಸ್ತರಣಾ ಫಟಕವನ್ನು ರಾಷ್ಲಕ್ಷೆ ಸಮರ್ಪಿಸಿದರು ಅಲ್ಲದೆ ಇದೇ ಸ್ಥಳದಲ್ಲಿ ಪೆಟ್ರೋಕೆಮಿಕಲ್ ಸಂಕೀರ್ಣಕ್ಕೆ ಶಂಕುಸ್ವಾಪನೆ ನೆರವೇರಿಸಿದರು ತ್ರಿಶೂರಿನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇತಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇರಳದ ಸಾಂಸ್ಕತಿಕ ಪರಂಪರೆ ಅಪಾಯದಲ್ಲಿದ್ದು ಇದಕ್ಕೆ ಆಡಳಿತಾರೂಢ ಯುಡಿಎಫ್ ಕಾರಣವಾಗಿದೆ ಮಹಿಳೆಯರ ಸಬಲೀಕರಣ ಹಾಗೂ ಪ್ರಜಾಪ್ರಭುತ್ವಕ್ಷೆ ಕಾಂಗ್ರೆಸ್ ಮತ್ತು ಕಮ್ಮುನಿಸ್ಟ್ ಪಕ್ಷಗಳು ವಿರುದ್ದವಾಗಿವೆ ಎಂದು ಟೀಕಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೇತೀಯ ಹಾಗೂ ವಿದೇತಿ ಭೇಟಿಗಳ ವೇಳೆ ನೀಡಲಾಗಿರುವ ಪ್ರತಿಷ್ಠಿತ ಹಾಗೂ ಸ್ತರಣೀಯ ಉಡುಗೊರೆಗಳನ್ನು ಹರಾಜು ಹಾಕುವ ಎರಡು ದಿನಗಳ ಕಾರ್ಯಕ್ರಮ ದೆಹಲಿಯ ಆಧುನಿಕ ಕಲೆ ರಾಷ್ಷೀಯ ಗ್ಞಾಲರಿಯಲ್ಲಿ ಇಂದು ಆರಂಭವಾಯಿತು

ಕಲಾಕೃತಿಗಳು ಶಿಲ್ಪಗಳು ಜಾಕೆಟ್ಗಳು ಮತ್ತಿತರ ವಸ್ತುಗಳು ಉಡುಗೊರೆಗಳಲ್ಲಿ ಸೇರಿವೆ ಹರಾಜಿನಲ್ಲಿ ಸಂಗ್ರಹಿಸಿದ ಹಣವನ್ನು ನಮಾಮಿ ಗಂಗಾ ಯೋಜನೆಗೆ ಬಳಸಿಕೊಳ್ಳಲಾಗುವುದು

ಉಡುಗೊರೆಗಳ ಇ ಹರಾಜು ಮಂಗಳವಾರದಿಂದ ಗುರುವಾರದವರೆಗೆ ನಡೆಯಲಿದೆ

ಸಭೆಯಲ್ಲಿ ಅವರು ಕಲಾಪವನ್ನು ಸುಗಮವಾಗಿ ನಡೆಸಲು ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರ ಕೋರಲಿದ್ದಾರೆ

ಮೊದಲ ದಿನ ಜಂಟಿ ಅಧಿವೇಶನವನ್ನುದ್ದೇಶಿಸಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮಾತನಾಡಲಿದ್ಗಾರೆ ಫೆಬ್ರವರಿ ಒಂದರಂದು ಮಧ್ಯಂತರ ಬಜೆಟ್ ಮಂಡಿಸಲಾಗುತ್ತದೆ

ಬ್ಲಾಂಕ್ಗಳ ಹಣಕಾಸು ಸ್ಹಿತಿ ಸುಧಾರಿಸುವ ನಿಟ್ಟನಲ್ಲಿ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲು ಹಾಗೂ ಬ್ಲಾಂಕಿಂಗ್ ವಲಯದ ಸದ್ಭದ ಸ್ವಿತಿಯ ಬಗ್ಗೆ ಚರ್ಚಿಸಲು ಹಣಕಾಸು ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿ ನಾಳೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಿಇಒಗಳ ಸಭೆಯನ್ನು ಕರೆದಿದ್ದಾರೆ

ಕ್ಕಷಿ ಸಣ್ಣ ಮತ್ತು ಮಧ್ಯಮ ಹಾಗೂ ಚಿಲ್ಲರೆ ವ್ಯಾಪಾರ ವಲಯಗಳಿಗೆ ಸಾಲ ಹರಿವು ಕುರಿತಂತೆ ಸಭೆಯಲ್ಲಿ ಪರಿತೀಲಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಚಿಕಿತ್ತೆಗಾಗಿ ಅರುಣ್ ಜೇಟ್ಲ ಅವರು ಅಮೆರಿಕಾಕ್ಷೆ ತೆರಳರುವ ಹಿನ್ನೆಲೆಯಲ್ಲಿ ಗೋಯಲ್ ಅವರಿಗೆ ಹಣಕಾಸು ಖಾತೆಯನ್ನು ಹೆಚ್ಚುವರಿಯಾಗಿ ವಹಿಸಿಕೊಡಲಾಗಿದೆ

ಪ್ರತಿಭಟನಾಕಾರರಿಗಿಂತ ಭಾರತೀಯ ಧ್ವಜ ಹಾರಿಸುತ್ತಿದ್ದವರ ಉತ್ಸಾಹಿ ರಾಷ್ಟಪ್ರೇಮಿಗಳ ಸಂಖ್ಯೆ ಅಧಿಕವಾಗಿತ್ತು ಎಂದು ಹೇಳಿಕೆ ತಿಳಿಸಿದೆ ಸಮಸ್ಥೆಯನ್ನು ಸೃಷ್ಠಿಸಲೆಂದೇ ಪಾಕಿಸ್ತಾನ ಬೆಂಬಲಿತ ಈ ಗುಂಪು ಪ್ರತಿಭಟನೆ ನಡೆಸಿದೆ ಬಹುತೇಕ ಪ್ರತಿಭಟನಾಕಾರರು ಪಾಕಿಸ್ತಾನದವರು ಎಂದು ಮೂಲಗಳು ತಿಳಿಸಿವೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸಾಮಾಜಕ ಕಳಕಳಿ ಉತ್ತೇಜಿಸುವ ಅನೇಕ ಅಸಂಪ್ರದಾಯಿಕ ಶಿಬಿರಗಳನ್ನು ಆಯೋಜಿಸಲಾಗಿದೆ ಸಾಕ್ಷಂ ಹೆಸರಿನಡಿ ವಿವಿಧ ಎನ್ಜಿಒಗಳು ಜನರಲ್ಲಿ ನೇತ್ರದಾನದ ಬಗ್ಗೆ ಸ್ಪೂರ್ತಿ ತುಂಬಲು ಒಂದೇ ವೇದಿಕೆಯಡಿ ನೇತ್ರ ಕುಂಭ ಆಯೋಜಿಸಿವೆ ಕಣ್ಣಿಗೆ ಸಂಬಂಧಿಸಿದ ತೊಂದರೆಗಳಿಗೆ ಇದು ಚಿಕಿತ್ತೆಯನ್ನು ತಿಬಿರದಲ್ಲಿ ನೀಡಲಾಗುತ್ತಿದ್ಲು ಸ್ವಯಂ ಪ್ರೇರಿತ ನೇತ್ರದಾನವನ್ನು ಉತ್ತೇಜಿಸಲಾಗುತ್ತಿದೆ ಈ ಶಿಬಿರಗಳಿಗೆ ಜನರು ಉತ್ಪಾಹದಿಂದ ಭೇಟಿ ನೀಡುತ್ತಿರುವುದಾಗಿ ನಮ್ನ ಬಾತ್ಗೀದಾರರು ವರದಿ ಮಾಡಿದ್ದಾರೆ ಸ್ವಚ್ಞತೆಗಾಗಿ ದಕ್ಷಿಣ ರೈಲ್ವೆ ದೇಶದಲ್ಲೇ ಮೊದಲ ಸ್ವಾನ ಪಡೆದಿದೆ ಪ್ರಿಮಿಯಂ ವರ್ಗ ಹೊರತುಪಡಿಸಿ ಇತರ ವರ್ಗದಲ್ಲಿ ಮಾಡಿದ ಸಾಧನೆಗಾಗಿ ಈ ಪ್ರಶಸ್ತಿ ಲಭಿಸಿದೆ ಎಂದು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಶಿರಿಷ್ ಕುಮಾರ್ ಸಿನ್ಹಾ ತಿಳಿಸಿದ್ದಾರೆ

ಜಕಾರ್ತದಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಸೈನಾ ಅವರು ಮೂರು ಬಾರಿಯ ವಿಶ್ವಚಾಂಪಿಯನ್ ಕರೋಲಿನಾ ಮರಿನ್ ಅವರನ್ನು ಮಣಿಸಿದರು

ಇದರಿಂದ ಪ್ರಶಸ್ತಿ ನೆಹ್ನಾಲ್ ಅವರ ಪಾಲಾಯಿತು ಎದುರಾಳಿಗೆ ಗಾಯವಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಸ್ಸೆನಾ ಅವರು ಇಂದು ನಡೆದ ಫಟನೆ ದುರದೃಷ್ಷಕರ ಎಂದು ಹೇಳಿದ್ದಾರೆ